ವೆಂಕಯ್ಯ ನಾಯ್ಡ ವಿಜ್ಞಾನಿಗಳಿಗೆ ಕರೆ

ವೆಂಕಯ್ಯ ನಾಯ್ಡು ಕರೆ ನೀಡಿದ್ದಾರೆ

ಪಶುಸಂಗೋಪನೆ ಹೈನುಗಾರಿಕೆ ಮತ್ತು ಕೋಳಿ ಸಾಕಣೆಯಂತಪ ಚಟುವಟಿಕೆಗಳು ರೈತರ ಆದಾಯವನ್ನು ಹೆಚ್ಚಿಸುವಲ್ಲಿ ನಿರ್ಣಾಯಕ ಪಾತ್ರ ವಹಿಸುತ್ತಿವೆ ಕೃಷಿ ಮತ್ತು ಪೈನುಗಾರಿಕೆಗಳ ಜೊತೆಯಲ್ಲೇ ಮತ್ಸೊ ್ಯೋದ್ಯಮಕ್ಕೂ ಪೋತ್ಸಾಹ ಕೊಡುವ ಅಗತ್ತವಿದೆ ಎಂದರು ಗೋಕುಲ ಗ್ರಾಮಗಳ ಮೂಲಕ ಹಾಲಿನ ಮಾರಾಟ ಸಾವಯವ ಪಾಗೂ ಎರೆಹುಳುವಿನ ಗೊಬ್ಬರ ಮತ್ತು ಜೈವಿಕ ಅನಿಲದ ಮೂಲಕ ಗೃಪ ಬಳಕೆಗೆ ಅಗತ್ತವಾದ ವಿದ್ಯುತ್ತನ್ನು ಕೂಡ ಉತ್ಪಾದಿಸಬಹುದು ಇಂತಹ ಗೋಕುಲ ಗ್ರಾಮಗಳು ಸ್ವಾವಲಂಬಿಯಾಗಿದ್ದು ಆರ್ಥಿಕ ಸಂಪನ್ನೂಲಗಳನ್ನು ಕೂಡ ಸೃಷ್ಷಿಸಲಿವೆ ಎಂದು ಅವರು ವಿವರಿಸಿದರು ತಂತ್ರಜ್ಞಾನವನ್ನು ಸಮರ್ಪಕವಾಗಿ ಬಳಸಿಕೊಳ್ಳುವ ಮೂಲಕ ಯುವಜನರು ಇಡೀ ಜಗತ್ತನ್ನು ಆವರಿಸಿಕೊಳ್ಳುತ್ತಿರುವ ಜ್ವಾನಕಾಂತಿಯ ಭಾಗವಾಗಬೇಕು ಆನ್ ಲೈನ್ ನಲ್ಲಿ ದೊರೆಯುವ ದೂರಶಿಕ್ಷಣ ತ್ರಮಗಳ ಸಪಾಯದಿಂದ ಜ್ವಾನವನ್ನು ವಿಸ್ತರಿಸಿಕೊಳ್ಳಬೇಕು ಪಶು ಸಾಕಣೆ ಮತ್ತು ಮೀನುಗಾರಿಕೆ ಎರಡನ್ನೂ ವೈಜ್ಞಾನಿಕ ಕ್ರಮ ಹಾಗೂ ಹೊಸ ಬಗೆಯ ತಂತ್ರಜ್ಞಾನಗಳ ಮೂಲಕ ಲಾಭದಾಯಕವನ್ನಾಗಿ ಮಾಡುವ ನಿಟ್ಟನಲ್ಲಿ ವಿದ್ವಾರ್ಥಿಗಳು ಗಮನ ಹರಿಸಬೇಕು ಎಂದು ಉಪರಾಷ್ಷಪತಿ ಎಂ ವೆಂಕಯ್ಯ ನಾಯ್ಡು ಹೇಳಿದ್ದಾರೆ ಭಾರತೀಯ ಅಂಚೆ ಇಲಾಖೆಯ ಅಧೀನದಲ್ಲಿರುವ ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಐಪಿಪಿಬಿ ಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು ಹೊಸ ದಿಲ್ಲಿಯಲ್ಲಿ ಜಾಲನೆ ನೀಡುವರು ಎಂದು ಪ್ರಧಾನ ಮೋಸ್ಟ್ ಮಾಸ್ವರ್ ಜನರಲ್ ಡಾಕ್ಷರ್ ಚಾಲ್ಸ್ ಲೋಬೋ ಹೇಳಿದ್ದಾರೆ

ಕೇವಣಿ ಇಡುವವರು ಯಾವುದೇ ಅರ್ಜಿ ಸಲ್ಲಿಸುವ ಅಗತ್ತವಿರುವುದಿಲ್ಲ ಬ್ಯಾಂಕ್ ನೀಡುವ ಬಯೋಮೆಟ್ರಿಕ್ ಕಾರ್ಡ್ ಬಳಸಿ ಪಾವತಿ ಮಾಡಬಹುದು ಎಂದು ಅವರು ಮಾಹಿತಿ ನೀಡಿದರು

ಈ ಕುರಿತು ಅಂಜೆ ಇಲಾಖೆಯ ಸುರೇತ ಜಮಖಂಡಿ ಆಕಾಶವಾಣಿಗೆ ಮಾಹಿತಿ ನೀಡಿದರು

ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕಿಂಗ್ ಪ್ರಚಾರಾರ್ಥವಾಗಿ ಅಂಚೆ ಇಲಾಖೆ ಅಧಿಕಾರಿಗಳು ಮತ್ತು ಸಿಬ್ಬಂದಿ ನಿನ್ನೆ ಗದಗನಲ್ಲಿ ಪ್ರಚಾರ ಜಾಥಾ ನಡೆಸಿದರು

ಪ್ರವಾಹ ಪೀಡಿತ ಕೊಡಗು ಜಿಲ್ಲೆಯಲ್ಲಿ ಪರಿಹಾರ ಕಾರ್ಯಗಳನ್ನು ಆದ್ಯತೆ ಮೇರೆಗೆ ಕೈಗೊಳ್ಳುವಂತೆ ಸಭೆಯಲ್ಲಿ ಮುಖ್ಯಮಂತ್ರಿಯವರಿಗೆ ಸಲಹೆ ನೀಡಲಾಗಿದೆ ಎಂದು ತಿಳಿಸಿದರು ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ

ಮಂಗಳೂರಿನಲ್ಲಿ ಕೇಂದ್ರ ಸಚಿವ ಸದಾನಂದಗೌಡ ತಮ್ಮ ಪಕ್ಕು ಚಲಾಯಿಸಿದರು ನಂತರ ಮಾತನಾಡಿ ಈ ಚುನಾವಣೆಯ ಬಹುತೇಕ ಸಂಸ್ಥೆಗಳಲ್ಲಿ ಬಿಜೆಪಿ ಜಯ ಗಳಿಸಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು

ಈಶ್ವರಪ್ಪ ವಿಧಾನ ಪರಿಷತ್ ಮಾಜಿ ಸಭಾಪತಿ ಡಿ

ಶಂಕರಮೂರ್ತಿ ವಿಧಾನ ಪರಿಷತ್ ಸದಸ್ತ ಆಯನುರ ಮಂಜುನಾಥ್ ಆರ್ ಪ್ರಸನ್ನ ಕುಮಾರ್ ಪಾಗೂ ರುದ್ರೇಗೌಡ ಮತ ಚಲಾಯಿಸಿದರು

ಹೊನ್ನಾಳಿಯಲ್ಲಿ ಶಾಸಕ ಎಂ

ರೇಣುಕಾಚಾರ್ಯ ಮತದಾನ ಮಾಡಿದರು ಪಾಲಿಕೆ ಅಧಿಕಾರಿಗಳ ನಿರ್ಲಕ್ಷ ್ಯದಿಂದ ಮೈಸೂರು ನಗರ ಪಾಲಿಕೆ ಚುನಾವಣೆಯಲ್ಲಿ ನೀರಸ ಮತದಾನ ವ್ಯಕ್ತವಾಗಿದೆ ಎಂದು ಸಂಸದ ಪ್ರತಾಪ್ ಸಿಂಪ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ

ಇದೇ ಮೊದಲ ಬಾರಿಗೆ ವಿದ್ಯುನ್ನಾನ ಮತಯಂತ್ರಗಳನ್ನು ಬಳಸಿದ್ದು ನೋಟಾ ಸೌಲಭ್ಯವನ್ನು ಒದಗಿಸಲಾಗಿತ್ತು

ನಾಡಿದ್ದು ಮತ ಏಣಿಕೆ ನಡೆಯಲ್ಲಿದ್ದು ಎಲ್ಲ ರೀತಿಯ ವ್ಯವಸ್ಥೆ ಕೈಗೊಳ್ಳಲಾಗಿದೆ ಕೊಡಗು ಜಿಲ್ಲೆಯಲ್ಲಿ ಇತ್ತೀಚಿಗೆ ಸುರಿದ ಭಾರಿ ಮಳೆಯಿಂದ ಹಾನಿಗೊಳಗಾಗಿದ್ದು ಸಂತ್ರಸ್ತರಿಗೆ ನೆರವಾಗಲು ಪ್ರಾಥಮಿಕ ಹಾಗೂ ಪ್ರೌಢಶಿಕ್ಷಣ ಇಲಾಖೆ ಸಿಬ್ಬಂದಿಯ ಒಂದು ದಿನದ ವೇತನದ ಜೊತೆಗೆ ತಮ್ಮ ಒಂದು ತಿಂಗಳ ಸಚಿವರ ಸಂಬಳವನ್ನು ದೇಣಿಗೆಯಾಗಿ ನೀಡುವುದಾಗಿ ಪ್ರಾಥಮಿಕ ಹಾಗೂ ಪ್ರೌಢಶಿಕ್ಷಣ ಖಾತೆ ಸಚಿವ ಎನ್ ಮಹೇಶ್ ತಿಳಿಸಿದ್ದಾರೆ

ಕೊಡಗಿನಲ್ಲಿ ಮಳೆ ಮುಂದುವರಿದಿದ್ದು ಪಾನಿಗೊಂಡ ಪ್ರದೇಶಗಳು ಪಾಗೂ ಮಾರ್ಗಗಳು ಪೂರ್ಣವಾಗಿ ದುರಸ್ಮಿಯಾಗಿಲ್ಲ ಜಿಲ್ಲೆಯಲ್ಲಿ ಅತಿವೃಷ್ಟಿ ಭೂಕುಸಿತ ಉಂಟಾಗಿರುವ ಹಿನ್ನೆಲೆ ಪ್ರವಾಸಿಗರ ಹಿತದೃಷ್ಟಿಯಿಂದ ಜಿಲ್ಲೆಯಲ್ಲಿನ ಹೋಂಸ್ಸೇ ರೆಸಾರ್ಟ ಕಾಟೇಜ್ ಹೋಟೇಲ್ ಖಾಸಗಿ ವಸತಿ ಗೃಹ ಹಾಗೂ ಅತಿಥಿಗೃಹಗಳಲ್ಲಿ ಪ್ರವಾಸಿಗರ ವಾಸ್ತವ್ಯವನ್ನು ಕಡ್ಡಾಯವಾಗಿ ರದ್ದುಗೊಳಿಸಿ ಕೊಡಗು ಜಿಲ್ಲಾಧಿಕಾರಿ ಶ್ರೀವಿದ್ದಾ ಆದೇಶ ಹೊರಡಿಸಿದ್ದಾರೆ ಈಗ ಚುಟುಕು ಸುದ್ದಿ ದೇಶದ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ರಾಜಕೀಯ ಹಾಗೂ ಕೃಷಿ ಸಂಬಂಧಿಸಿದ ವಿಷಯಗಳ ಕುರಿತು ರಾಷ್ಟೀಯ ಸ್ವಯಂ ಸೇವಕರ ಸಮಾವೇಶ ಮಂತ್ರಾಲಯದಲ್ಲಿ ನಿನ್ನೆಯಿಂದ ಆರಂಭವಾಗಿದ್ದು ನಾಳೆಯವರೆಗೆ ನಡೆಯಲಿದೆ ಎಂದು ಆರ್ ಸ್ ಎಸ್ನ ರಾಷ್ಟೀಯ ಪ್ರಜಾರಕ ಅರುಣ್ ಕುಮಾರ್ ಮಂತಾಲಯದಲ್ಲಿ ನಿನ್ನೆ ತಿಳಿಸಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಪ್ರವಾಸೋದ್ಧಮವನ್ನು ಮತ್ತಷ್ಟು ಬಲಪಡಿಸಲು ಹಾಗೂ ಸ್ವಳೀಯ ಉತ್ವನ್ನಗಳಿಗೆ ಬೇಡಿಕೆ ಹೆಚ್ಚಿಸಲು ವಾರಾಂತ್ಯದ ದಿನಗಳಲ್ಲಿ ವಿಶ್ವವಿಖ್ಯಾತ ನಂದಿಗಿರಿಧಾಮದಲ್ಲಿ ಜಿಲ್ಲಾಡಳಿತ ಹಮ್ನಿಕೊಂಡಿರುವ ನಂದಿಸಂತೆ ಕಾರ್ಯಕ್ರಮಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವ ಎನ್

ಶಿವಶಂಕರರೆಡ್ಡಿ ಇಂದು ಜಾಲನೆ ನೀಡುವರು

ವೆಂಕಯ್ಯ ನಾಯ್ದು ವಿಜ್ಞಾನಿಗಳಿಗೆ ಕರೆ ಭಾರತೀಯ ಅಂಚೆ ಬ್ಯಾಂಕಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು ಚಾಲನೆ

ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು